ಸ್ನಚ್ಛ ಭಾರತ ಅಭಿಯಾನಕ್ಕಾಗಿ ಗ್ಲೋಬಲ್ ಗೊಲ್ ಕೀಪರ್ ಪ್ರಶಸ್ತಿ ಸ್ನೀಕರಿಸಿದ ಪ್ರಧಾನಮಂತ್ರಿ

ಸಾಗರ ಭಯೋತ್ವಾದನೆ ಹಲವು ರಾಷ್ಟ್ರಗಳ ಸಹಕಾರ ಹಾಗೂ ಪ್ರಾದೇಶಿಕ ವ್ಯವಸ್ಥೆಗೆ ಅಡ್ಡಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ಕರಾವಳಿ ಕಾವಲು ಹಡಗು ಐಸಿಜಿಎಸ್ ವರಾಹಾ ಕಾರ್ಯಾರಂಭ

ವಿಶ್ವಸಂಸ್ಥೆಯ ಮಹಾ ಅಧಿವೇಶನದ ನೇಪಥ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ನ್ನೂಯಾರ್ಕ್ನಲ್ಲಿ ದ್ಲಿಪಕ್ಷೀಯ ಮಾತುಕತೆ ನಡೆಸಿದರು ನಂತರ ಜಂಟಿ ಸುದ್ಗೋಷ್ತಿಯಲ್ಲಿ ಮೋದಿ ಟ್ರಂಪ್ ಮಾತನಾದಿದರು ಭಾರತದೊಂದಿಗಿನ ಸೌಹಾರ್ದ ಸಂಬಂಧ ಹಿಂದಿಗಿಂತಲೂ ಉತ್ತಮವಾಗಿದೆ ಅತಿ ಶೀಘ್ರದಲ್ಲೇ ವ್ಯಾಪಾರ ಒಪ್ಸಂದ ಮಾಡಿಕೊಳ್ಳಲಾಗುವುದು ಈ ಬಗ್ಗೆ ಎಲ್ಲ ಸಿದ್ದತೆ ನಡೆದಿದೆ ದ್ಲಿಪಕ್ಷೀಯವಾಗಿ ಪೂರಕವಾಗಿರುವ ವ್ಯಾಪಾರ ಒಪ್ಪಂದಗಳನ್ನು ಅನುಷ್ಡಾನಕ್ಕೆ ತರಲಾಗುವುದು ಎಂದು ಟ್ರಂಪ್ ಹೇಳಿದರು

ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಹ್ಯೂಸ್ವನ್ನಲ್ಲಿ ನಡೆದ ಹೌದಿ ಮೋದಿ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧನ್ಯವಾದ ಅರ್ಪಿಸಿದರು ಟ್ರಂಪ್ ಅವರು ತನ್ವ ಸ್ತೇಹಿತ ಹಾಗು ಭಾರತಕ್ಕೂ ಉತ್ತಮ ಸ್ನೇಹಿತ ಎಂದು ಪ್ರಧಾನ ಮಂತ್ರಿ ಹೇಳಿದರು ಜಂಟಿ ಸುದ್ದಿಗೋಷ್ಣಿ ನಂತರ ಮಾತನಾದಿದ ಭಾರತದ ವಿದೇಶಾಂಗ ವ್ಯವಹಾರ ಸಚಿವಾಲಯದಕಾರ್ಯದರ್ಶಿ ವಿಜಯ್ ಗೋಖಲೆ ಒಪ್ಪಂದಗಳು ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರಲಿದೆ ಎಂದರು ದ್ವಿಪಕ್ಷೀಯ ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನವು ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ ಎಂಬದನ್ನು ಮನವರಿಕೆ ಮಾಡಿಕೊದಲಾಯಿತು ಎಂದು ಗೋಖಲೆ ತಿಳಿಸಿದರು ಕಾಶ್ಮೀರ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಮಸ್ನೆಯನ್ನು ಭಾರತ ಮತ್ತು ಪಾಕಿಸ್ತಾನ ಸದ್ಯವೇ ಬಗೆಹರಿಸಿಕೊಳ್ಳಲಿವೆ ಎಂದು ಹೇಳಿದರು ಭಯೋತ್ವಾದನೆಯನ್ನು ಪಾಕಿಸ್ತಾನ ಪ್ರಚೋದಿಸುತ್ತಿರುವ ಕುರಿತಂತೆ ಮಾತನಾದಿದ ಟ್ರಂಪ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಈ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸ್ವಷ್ನ ಹಾಗೂ ಸಮರ್ಪಕ ಸಂದೇಶವನ್ನು ನೀಡಿದ್ದಾರೆ ಎಂದರು ಆಲ್ವೈದ ಭಯೋತ್ವಾದಕರಿಗೆ ಐಎಸ್ಐ ತರಬೇತಿ ನೀಡಿತ್ತು ಎಂದು ಪಾಕಿಸ್ನಾನದ ಪ್ರಧಾನ ಮಂತ್ರಿ ಒಪ್ಸಿಕೊಂಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಟ್ರಂಪ್ ಪ್ರಧಾನ ಮಂತ್ರಿ ಮೋದಿ ಅದರ ಬಗ್ಗೆ ಗಮನಿಸುತ್ತಾರೆ ಎಂದು ಉತ್ತರಿಸಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಮಹಾ ಅಧಿವೇಶನದ ನೇತೃತ್ವದಲ್ಲಿ ಇಂಡೋ ಫೆಸಿಪಿಕ್ ದ್ವೀಪಗಳ ಅಭಿವೃದ್ದಿಶೀಲ ರಾಷ್ವಗಳ ನಾಯಕರನ್ನು ಭೇಟಿ ಮಾದಿದರು ಅಭಿವೃದ್ದಿ ವಿಚಾರಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಭಾರತ ಬದ್ದವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಸ್ಪಷ್ವಪಡಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಔರ್ ಸಬ್ ಕಾ ವಿಶ್ವಾಸ್ ಭಾರತದ ಮೂಲ ಮಂತ್ರವಾಗಿದೆ

ಪರ್ಯಾಯ ಇಂಧನದ ಅಭಿವೃದ್ದಿಯಲ್ಲಿ ಮಾಡಿಕೊಂಡಿರುವ ಸಿದ್ದತೆ ಕುರಿತಂತೆ ಪ್ರಸ್ತಾಪಿಸಿದ ಪ್ರಧಾನ ಮಂತ್ರಿ ಮೋದಿ ಅವರ ನಿಲುವು ಹಲವಾರು ರಾಷ್ಟ್ಗಳಿಗೆ ಪ್ರೇರಣೆಯಾಗಿದ್ದು ಈ ವಲಯದಲ್ಲಿನ ಅಂತಾರಾಷ್ಟೀಯ ಸೌರ ಒಕ್ಕೂ ಟಕ್ಕೆ ಹಲವಾರು ರಾಷ್ಟ್ಗಳು ಸೇರಲು ಉತ್ಸು ಕವಾಗಿವೆ ಹಾಗೂ ಇತರ ಹಲವರನ್ನು ಈ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲು ಆಹ್ವಾನಿಸಲಾಗಿದೆ ಆರೋಗ್ಯ ವಲಯದಲ್ಲಿ ಪ್ರಧಾನ ಮಂತ್ರಿಯವರು ಜೈಪುರ ಕೃತಕ ಕಾಲುಗಳ ಜೋಡಣೆ ಶಿಬಿರವನ್ನು ಪೆಸಿಫಿಕ್ ವಲಯದಲ್ಲಿ ಭಾರತದ ಮಾನವೀಯತೆ ಕಾರ್ಯಕ್ರಮದಡಿ ಆಯೋಜಿಸುವ ಬಗ್ಗೆ ಪ್ರಸ್ತಾಪಿಸಿದರು ಜನರ ನಡುವಣ ಸಂಪರ್ಕವನ್ನು ಹೆಚ್ಚಿಸಲು ವಿಶೇಷ ಅತಿಥಿ ಕಾರ್ಯಕ್ರಮಗಳನ್ನು ಖ್ಯಾತ ವ್ಯಕ್ತಿಗಳ ಭೇಟಿ ಯೋಜನೆಯಡಿ ಹಮ್ಮಿಕೊಳ್ಳುವುದಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಕಟಿಸಿದರು ಪೆಸಿಫಿಕ್ ದ್ವೀಪಗಳ ಅಭಿವೃದ್ದಿ ರಾಷ್ತ್ರಗಳ ಮುಖಂಡರು ಮೋದಿಯವರ ಈ ಪ್ರಸ್ತಾವಗಳನ್ನು ಸ್ವಾಗತಿಸಿ ತಮ್ಮ ಸರ್ಕಾರಗಳಿಂದ ಉತ್ತಮ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ನ್ಯೂರ್ಯಾಕ್ನಲ್ಲಿ ಇಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾತ್ಮಗಾಂಧಿ ಅವರ ಚಿಂತನೆಗಳನ್ನು ಹಂಚಿಕೊಂಡರು ವಿಶ್ಲಸಂಸ್ಡೆಯ ಮುಖ್ಯಕಚೇರಿಯ ಸಮೀಪ ಗಾಂಧಿ ಸೌರ ಉದ್ಯಾನವನ್ನು ಪ್ರಧಾನಮಂತ್ರಿ ಮೋದಿ ಅವರು ವಿಶ್ಲದ ಇತರ ನಾಯಕರೊಂದಿಗೆ ಉದ್ಘಾಟಿಸಿದರು

ಮಹಾತ್ಮೆಗಾಂಧಿ ಅವರು ಭಾರತದವರಾಗಿದ್ದರೂ ಅವರು ಕೇವಲ ಭಾರತಕ್ಕೆ ಸೀಮಿತವಾದವರಲ್ಲ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಎಂದು ನರೇಂದ್ರ ಮೋದಿ ಹೇಳಿದರು ಗಾಂಧೀಜಿ ಅವರನ್ನು ಭೇಟಿಯಾಗದವರೂ ಕೂಡ ತಮ್ಮ ಜೀವನದಲ್ಲಿ ಅವರಿಂದಾಗಿ ಪ್ರೇರಣೆ ಹೊಂದಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು ಪ್ರಜಾಪ್ರಭುತ್ಸದ ನಿಜವಾದ ಶಕ್ತಿಯ ಬಗ್ಗೆ ಗಾಂಧೀಜಿ ಪ್ರತಿಪಾದಿಸಿದ್ದರು ಎಂದು ಮೋದಿ ಹೇಳಿದರು ವಿಶ್ವಸಂಸ್ಣೆಯ ಮಹಾಕಾರ್ಯದರ್ಶಿ ಅಂಟೊನಿಯೋ ಗುಟಿರಸ್ ಹಾಗೂ ವಿಶ್ವದ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಭಾರತದಲ್ಲಿ ಮೋದಿ ಸರ್ಕಾರ ಸ್ವಚ್ಲ ಭಾರತ ಅಭಿಯಾನ ಯೋಜನೆ ಆರಂಭಿಸಿದ್ದಕ್ಕೆ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಷನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿತು ಪ್ರಶಸ್ತಿ ಸ್ಸೀಕರಿಸಿ ಮಾತನಾಡಿದ ಮೋದಿ ಅವರು ಈ ಪ್ರಶಸ್ತಿ ದೇಶದ ಕೋಟ್ಯಾಂತರ ಜನರು ಈ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಿಕ್ಸ ಯಶಸ್ಸು ಎಂದು ಹೇಳಿದರು

ಹೆಚ್ಚುತ್ತಿರುವ ಸಾಗರ ಸಂಬಂಧಿ ಭಯೋತ್ವಾದಕ ಕೃತ್ಯಗಳು ಹಲವಾರು ದೇಶಗಳಿಗೆ ಸಾಗರದ ಅಸ್ತಿಗಳನ್ನು ಕಾಪಾಡಿಕೊಳ್ಳಲು ಹಾಗೂ ಸಹಕಾರ ಮತ್ತು ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಅಡ್ಡಿಯಾಗಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಚೆನ್ವೈ ಬಂದರಿನಲ್ಲಿಂದು ಭಾರತದ ಕರಾವಳಿ ಪಡೆಯ ನಾಲ್ಕ ನೇ ತೀರದಾಚೆಗಿನ ಗಸ್ತು ಹೆಡಗು ಐಸಿಜಿಎಸ್ ವರಹಾಕ್ಕೆ ಚಾಲನೆ ನೀಡಿದ ನಂತರ ಅವರು ಮಾತನಾಡಿದರು ಮಾದಕ ವಸ್ತು ಕಳ್ಳ ಸಾಗಣೆ ತೈಲ ಸೋರಿಕೆ ಮತ್ತು ಮಧ್ಯ ಸಮುದ್ರದಲ್ಲಿ ನಡೆಯುವ ಫರ್ಷಣೆಗಳು ಸೇರಿ ಹಲವು ಸವಾಲುಗಳ ಕುರಿತಂತೆ ಎಲ್ಲ ಪಾಲುದಾರ ರಾಷ್ಟ್ಗಳ ನಡುವೆ ಸಹಕಾರ ಅಗತ್ಯ ಎಂದು ಅವರು ಹೇಳಿದರು ಭಾರತೀಯ ಕರಾವಾಳಿ ಕಾವಲುಪಡೆ ಇದೀಗ ಸಮರ್ಥ ಹಾಗೂ ಸದ್ವಧ ಪಡೆಯಾಗಿ ರೂಪುಗೊಂಡಿದೆ ಕರಾವಳಿ ಕಾವಲು ಪಡೆಯ ಬದ್ದತೆ ಹಾಗೂ ಶೌರ್ಯದಿಂದಾಗಿ ಕಳೆದ ನಾಲ್ಕು ದಶಕಗಳಲ್ಲಿ ಸಮುದ್ರದಲ್ಲಿ ಪ್ರತಿ ಎರಡು ದಿನಕ್ಕೊಂದು ಜೀವ ರಕ್ಷಣೆ ಮಾಡಿದೆ ಎಂದು ಅವರು ಹೇಳಿದರು ಕರಾವಳಿ ಕಾವಲು ಪಡೆಯ ಸ್ಥಳೀಯ ಮೀನುಗಾರ ಜೊತೆಗೂಡಿ ಸಮುದಾಯ ಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದನ್ನು ಅವರು ಪ್ರಶಂಸಿಸಿದರು ಚೆನ್ವೈ ಬಂದರಿನಲ್ಲಿಂದು ಹಮ್ಮಿಕೊಂಡಿದ್ದ ವಿಶೇಷ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ಕರಾವಳಿ ಕಾವಲು ಹಡಗು ಐಸಿಜಿಎಸ್ ವರಹಾಕ್ಕೆ ಚಾಲನೆ ನೀಡಿದರು ಕರಾವಳಿ ಕಾವಲು ಪಡೆಯಲ್ಲಿರುವ ತೀರದಾಚೆ ಗಸ್ತು ನಡೆಸುವ ಹಡಗುಗಳ ಪೈಕಿ ಈ ಹಡಗು ನಾಲ್ಕನೆಯದ್ದಾಗಿದೆ ಈ ಹಡಗು ಪಶ್ಚಿಮ ಕಮಾಂಡ್ನದಿ ಕರ್ನಾಟಕದ ನವಮಂಗಳೂರು ಮೂಲದ್ದಾಗಿದೆ

ಮತಗಟ್ಟೆಗಳಿಗೆ ಬರುವ ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರು ಎದುರಿಸುತ್ತಿದ್ದ ಅನಾನುಕೂಲ ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಲಿಫ್ಟ್ ಹಾಗೂ ಎಲಿವೇಟರ್ಗಳ ಸೌಲಭ್ಯವಿಲ್ಲದ ಕಟ್ಟಡಗಳಲ್ಲಿನ ಮತಗಟ್ಟೆಗಳನ್ನು ತಳಮಹಡಿಗೆ ಸ್ಥಳಾಂತರಿಸಲಾಗಿದೆ ಎಂದು ರಾಜ್ಯದ ಹೆಚ್ಚುವರಿ ಮುಖ್ಯಚುನಾವಣಾಧಿಕಾರಿ ದಿಲೀಪ್ ಸಿಂಧೆ ಹೇಳಿದ್ದಾರೆ ಅರಿವಿನ ಕೊರತೆ ಮತ್ತು ಮಹಿಳೆಯರಲ್ಲಿನ ಅನಕ್ಷರತೆ ಹಾಗೂ ಮಕ್ಕಳ ಆರೈಕೆಯಲ್ಲಿನ ನಿರಾಸಕ್ತಿಯಿಂದಾಗಿ ಒಡಿಶಾದಲ್ಲಿ ಮಕ್ಕ ಳಲ್ಲಿನ ರಕ್ತಹೀನತೆ ಸಮಸ್ಯೆ ಹೆಚ್ಚಾಗಿದೆ ಅಂಗುಲ್ ಜಿಲ್ಲೆಯಲ್ಲಿ ಅಪೌಷ್ತಿಕತೆಯಿಂದಾಗಿ ಮಕ್ಕಳು ತೊಂದರೆಗೊಳಗಾಗಿದ್ದಾರೆ

ಹಾಲಿ ಚಾಂಪಿಯನ್ ಮಣಿಪುರ ಈ ಬಾರಿಯು ಹಿರಿಯ ಮಹಿಳಾ ರಾಷ್ಟೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿದೆ